ವಲಸೆ ಕಾರ್ಮಿಕರು ಯಾತ್ರಿಕರು ಪ್ರವಾಸಿಗರು ಇತರರು ಸ್ವಂತ ಸ್ಲಳಗಳಿಗೆ ತೆರಳಲು ವಿಶೇಷ ರೈಲುಗಳ ವ್ಯವಸ್ಥೆ

ಇಂದು ಅಂತಾರಾಷ್ಷೀಯ ಕಾರ್ಮಿಕ ದಿನ ಶ್ರಮ ಜೀವಿಗಳ ಕೊಡುಗೆಗೆ ಗೌರವ ಸ್ಗರಣೆ

ಈ ಅವಧಿಯಲ್ಲಿ ಕೆಂಪು ಕಿತ್ತಳೆ ಮತ್ತು ಹಸಿರು ಹೀಗೆ ವಿವಿಧ ವಲಯಗಳಿಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಚಟುವಟಿಕೆಗಳಿಗಾಗಿ ಹೊಸ ಮಾರ್ಗಸೂಚಿಗಳನ್ನು ಸಹ ಕೇಂದ್ರ ಗ್ಬಹ ಸಚಿವಾಲಯ ಹೊರಡಿಸಿದೆ ಅದರಂತೆ ದೇಶಾದ್ಯಂತ ಪರಿಮಿತ ಚಟುವಟಿಕೆಗಳ ಮೇಲೆ ನಿರ್ಬಂಧ ಮುಂದುವರೆಯುತ್ತದೆ ವಾಯು ರೈಲು ಮೆಟ್ರೋ ಹಾಗೂ ಅಂತಾರಾಜ್ಯ ರಸ್ತೆ ಸಂಚಾರದ ಮೇಲೆ ನಿಯಮಗಳಿಗೆ ಒಳಪಟ್ಟು ನಿರ್ಬಂಧ ಇರುತ್ತದೆ ಸರಕು ಸಾಗಣೆಯ ಎಲ್ಲಾ ವಾಹನಗಳಿಗೆ ಯಾವುದೇ ಅಡಚಣೆ ಇರುವುದಿಲ್ಲ ಆಯ್ದ ಉದ್ದೇಶಗಳಿಗಾಗಿ ವಾಯು ರೈಲು ರಸ್ತೆ ಮೂಲಕ ಸಂಚರಿಸಲು ನಿಯಮಾನುಸಾರ ಅವಕಾಶವಿರುತ್ತದೆ ಶಾಲಾ ಕಾಲೇಜುಗಳು ತೆರೆಯುವುದಿಲ್ಲ ಹೊಟೇಲ್ ರೆಸ್ಟೋರೆಂಟ್ಗಳು ವ್ಯಾಯಾಮ ಶಾಲೆಗಳು ಪಬ್ ಬಾರ್ ಬಸ್ ಸಂಚಾರ ಇರುವುದಿಲ್ಲ ಸಾಮಾಜಿಕ ರಾಜಕೀಯ ಸಾಂಸ್ನತಿಕ ಮತ್ತಿತರ ಸಭೆ ಸಮಾರಂಭಗಳ ಮೇಲೆ ನಿರ್ಬಂಧ ಮುಂದುವರೆಯುವುದು

ಕೆಂಮ ಕಿತ್ತಳೆ ಮತ್ತು ಹಸಿರು ವಲಯಗಳಲ್ಲಿ ಆಸ್ತ್ರೆಗಳ ಓಪಿಡಿ ವಿಭಾಗಗಳು ವೈದ್ಯಕೀಯ ಕ್ಷಿನಿಕ್ಗಳು ಕಾರ್ಯನಿರ್ವಹಿಸುತ್ತವೆ

ರೈಲಿನಲ್ಲಿ ಪ್ರಯಾಣಿಸುವವರಿಗೆ ಟಿಕೆಟ್ ಖರೀದಿಸಲು ಇಲಾಖೆ ಪರಿಷ್ನತ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ ಈ ರೀತಿಯ ಪ್ಲರಾಣಿಕರು ವಿಶೇಷ ರೈಲುಗಳ ಮೂಲಕ ಸಂಚರಿಸುವಂತಾಗಲು ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮನ್ವಯತೆ ಹೊಂದಲು ರೈಲ್ವೆ ಇಲಾಖೆ ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸಿದೆ ಜಾರ್ಖಂಡ್ ಸರ್ಕಾರ ತೆಲಂಗಾಣದಲ್ಲಿದ್ದ ತನ್ನ ವಲಸೆ ಕಾರ್ಮಿಕರನ್ನು ರೈಲಿನ ಮೂಲಕ ವಾಪಸ್ ಕರೆತಂದಿದೆ ಈ ಮೂಲಕ ಜಾರ್ಖಂಡ್ ವಲಸೆ ಕಾರ್ಮಿಕರನ್ನು ರೈಲು ಮೂಲಕ ಕರೆ ತಂದ ಮೊದಲ ರಾಜ್ಯವೆನಿಸಿದೆ ಜಾರ್ಖಂಡ್ ಸರ್ಕಾರದ ಮನವಿ ಮೇರೆಗೆ ವಿಶೇಷ ರೈಲು ವ್ಯವಸ್ಥೆ ಕಲ್ಪಿಸಲಾಗಿತ್ತು

ಆರೋಗ್ನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ ಅಗರವಾಲ್ ದೆಹಲಿಯಲ್ಲಿಂದು ಈ ವಿಷಯ ತಿಳಿಸಿ ಕಟ್ಟುನಿಟ್ಟನ ಮತ್ತು ಪರಿಣಾಮಕಾರಿ ಕ್ರಮಗಳ ಮೂಲಕ ಕೆಂಪು ಮತ್ತು ಕಿತ್ತಳೆ ವಲಯಗಳ ಜಿಲ್ಲೆಗಳಲ್ಲಿ ವೈರಸ್ ಪ್ರಸರಣ ಸರಪಳಿಯನ್ನು ಮುರಿಯುವಂತೆ ರಾಜ್ಯ ಮತ್ತು ಜೆಲ್ಲಾಡಳಿತಗಳು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು

ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗುವಂತಹ ಸುಸಜ್ಜಿತ ವ್ಯವಸ್ವೆಯನ್ನು ಬಸ್ ಒಳಗೊಂಡಿದೆ

ಸಾರಿಗೆ ಸಿಬ್ಬಂದಿ ಕಡ್ಡಾಯವಾಗಿ ಸುರಕ್ಷಿತ ಸಾಧನಗಳನ್ನು ಬಳಸಬೇಕು ಎಂದು ಅವರು ಸೂಚಿಸಿದರು ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಾಲ್ಲು ಸಾರಿಗೆ ನಿಗಮಗಳಲ್ಲಿ ಇಂಧನ ಮಿತವ್ಯಯ ಸಾಧಿಸಿದ ತಲಾ ಒಬ್ಬ ಚಾಲಕರಿಗೆ ವೈಯಕ್ತಿಕವಾಗಿ ಚಿನ್ನದ ಪದಕ ನೀಡುವುದಾಗಿ ಲಕ್ಷ್ಣಣ ಸವದಿ ಪ್ರಕಟಿಸಿದರು ಕೇಂದ್ರ ಗ್ಬಹ ಸಚಿವಾಲಯದ ಸೂಚನೆಯಂತೆ ಅನ್ಲರಾಜ್ಯಗಳಿಗೆ ತೆರಳಲಿರುವ ಹಾಗೂ ಅಲ್ಲಿಂದ ಆಗಮಿಸಲು ಸಿದ್ಲವಾಗಿರುವ ಕಾರ್ಮಿಕರು ವಿದ್ಯಾರ್ಥಿಗಳು ಪ್ರವಾಸಿಗರನ್ನು ಸುಗಮವಾಗಿ ಅವರ ಸ್ನಸ್ಲಾನಗಳಿಗೆ ತಲುಪಿಸುವ ಪ್ರಕ್ರಿಯೆಗೆ ಕರ್ನಾಟಕ ಸರ್ಕಾರ ಚಾಲನೆ ನೀಡಿದೆ ಈ ಸಂಬಂಧ ಸರ್ಕಾರ ನೋಡಲ್ ಅಧಿಕಾರಿಗಳನ್ನು ನೇಮಿಸಿದ್ದು ಅವರಿಗೆ ವಿವಿಧ ರಾಜ್ಯಗಳ ಜೊತೆ ಸಮನ್ನಯ ಸಾಧಿಸಿ ಸುಗಮವಾಗಿ ಕರೆಸಿಕೊಳ್ಳುವ ಹಾಗೂ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಿದೆ

ಕಾರ್ಮಿಕರ ದಿನದ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮರುಷ ಹಾಗೂ ಮಹಿಳಾ ಶ್ರಮಿಕ ವರ್ಗಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಕೋಟ್ಲಂತರ ಜನರ ಕಠಿಣ ಶ್ರಮ ಮತ್ತು ಕೆಲಸದ ಬದ್ದತೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ದೇಶದ ಸಮೃದ್ಧಿ ಮತ್ತು ಅಭಿವೃದ್ಧಿಗೆ ಕಾರ್ಮಿಕರು ಅಡಿಪಾಯವಾಗಿದ್ದಾರೆ ನಿಜವಾದ ಅರ್ಥದಲ್ಲಿ ದೇಶ ನಿರ್ಮಾಣಕಾರರು ಕಾರ್ಮಿಕರೇ ಆಗಿದ್ದಾರೆ ಎಂದು ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಕಾರ್ಮಿಕರ ದಿನದ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಲ ಮಾಜಿ ಮುಖ್ಖಮಂತ್ರಿ ಎಚ್

ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಣರು ಶುಭಾಶಯ ಕೋರಿದ್ದಾರೆ ಜೀವನದುದ್ದಕ್ಕೂ ದುಡಿಮೆಯೇ ದೇವರೆಂದು ಭಾವಿಸಿ ರಾಷ್ಟ ನಿರ್ಮಾಣಕ್ಕೆ ಬೆವರು ಸುರಿಸಿ ದುಡಿಯುವ ಕಾರ್ಮಿಕ ಶಕ್ತಿಯೇ ದೇಶದ ಶಕ್ತಿಯೆಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ರ್ಣೆತರು ಸೈನಿಕರು ಮತ್ತು ಕಾರ್ಮಿಕರು ದೇಶದ ಬೆನ್ನೆಲುಬಾಗಿದ್ದಾರೆ ಕಾರ್ಮಿಕ ಕೇಂದ್ರಿತ ಆರ್ಥಿಕತೆಯಷ್ಷೇ ದೇಶವನ್ನು ಕಾಪಾಡಲು ಸಾಧ್ಯ ಎಂದು ಸಿದ್ದರಾಮಯ್ಯ ಸಂದೇಶದಲ್ಲಿ ತಿಳಿಸಿದ್ದಾರೆ ಮಹಾರಾಷ್ಟದಲ್ಲಿ ವಿಧಾನಪರಿಷತ್ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಅನುಮತಿ ನೀಡಿದೆ

ಇಲ್ಲವಾದಲ್ಲಿ ಮುಖ್ಯಮಂತ್ರಿ ಸ್ಲಾನದಿಂದ ನಿರ್ಗಮಿಸಬೇಕಾಗುತ್ತದೆ

ಈ ಹುದ್ದೆ ಅಲಂಕರಿಸುವ ಮುನ್ನ ಬಜಾಜ್ ಅವರು ಪ್ರಧಾನಮಂತ್ರಿ ಕಚೇರಿಯ ಹೆಚ್ಚುವರಿ ಕಾರ್ಯದರ್ಶಿಯಾಗಿದ್ದರು ಗುರುವಾರ ನಿವ್ವತ್ತರಾದ ಅತನು ಚಕ್ರವರ್ತಿ ಅವರ ಸ್ಲಾನಕ್ಕೆ ಬಜಾಜ್ ನೇಮಕಗೊಂಡಿದ್ದಾರೆ ಆರ್ಥಿಕ ವ್ಲವಹಾರಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿಯಾಗಿ ಹಣಕಾಸು ಸೇವೆಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿ ಮತ್ತು ನಿದೇಶಕರಾಗಿಯೂ ಬಜಾಜ್ ಅವರು ಸೇವೆ ಸಲ್ಲಿಸಿದ್ದಾರೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಗಳ ಸ್ವಾಪನಾ ದಿನದ ಅಂಗವಾಗಿ ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನ ಮಂತ್ರಿ ಎರಡೂ ರಾಜ್ಯಗಳ ಜನತೆಗೆ ಶುಭಾಶಯ ಕೋರಿದ್ದಾರೆ ಗುಜರಾತ್ ರಾಜ್ಯ ಭವಿಷ್ಕದಲ್ಲೂ ಪ್ರಗತಿಯ ಹಾದಿಯಲ್ಲಿ ಸಾಗಲಿದೆ ಮಹಾರಾಷ್ಷ ಸಹ ಸಮೃದ್ದ ಮತ್ತು ಸುರಕ್ಷತೆಯ ರಾಜ್ಯವಾಗಿ ಮುಂದುವರೆಯಲಿದೆ ಎಂಬ ಆಶಯವನ್ನು ರಾಷ್ಷಪತಿ ತಮ್ಮ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ ಮಹಾತ್ನಾ ಗಾಂಧೀಜಿ ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ಮಹಾ ನಾಯಕರ ಜನ್ನ ಬೀಡಾದ ಗುಜರಾತ್ ಉದ್ಯಮಶೀಲತೆ ಮತ್ತು ಆವಿಷ್ಕಾರ ಸ್ಪೂರ್ತಿಯಿಂದ ವಿಶ್ವ ಮನ್ನಣೆ ಪಡೆದಿದೆ

ವೆಂಕಯ್ಯನಾಯ್ಡು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಗುಜರಾತ್ ಮತ್ತು ಮಹಾರಾಷ್ಟ ಎರಡೂ ರಾಜ್ಯಗಳು ದೇಶದ ಅಭಿವೃದ್ದಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿವೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಕೊರೊನಾ ವೈರಸ್ ಸಾಂಕ್ರಾಮಿಕ ರೋಗ ತಡೆಯುವಲ್ಲಿ ದಕ್ಷಿಣ ಕೊರಿಯಾವನ್ನು ವಿಶ್ವದ ಅನೇಕ ದೇಶಗಳು ಅನುಸರಿಸುವಂತಾಗಬೇಕು ಎಂದು ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೊ ಗುಟೇರಸ್ ಹೇಳಿದ್ದಾರೆ ದಕ್ಷಿಣ ಕೊರಿಯಾದಲ್ಲಿ ಗುರುವಾರ ಸೋಂಕಿನ ಯಾವುದೇ ಪ್ರಕರಣ ವರದಿಯಾಗದಿರುವ ಕುರಿತು ಮಾತನಾಡಿದ ಅವರು ಕೊರೊನಾ ವ್ಲೆರಸ್ ಹರಡುವಿಕೆ ನಿಯಂತ್ರಣದಲ್ಲಿ ದಕ್ಷಿಣ ಕೊರಿಯಾ ಸಾಕಷ್ಟು ಯಶಸ್ವಿಯಾಗಿದೆ

ಈ ನಿಟ್ಟಿನಲ್ಲಿ ಹೊಸ ಕಲ್ಲಿದ್ದಲು ಸ್ಟಾವರಗಳಲ್ಲಿ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಕಡಿಮೆ ಮಾಡಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು